ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ನತ್ವ ಪಡೆಯಲು ಭಾರತಕ್ಕೆ ನಾರ್ಡಿಕ್ ರಾಷ್ಷಗಳಿಂದ ಬೆಂಬಲ ಅಭಿವೃದ್ದಿ ಸಾಧಿಸಲು ಮುಕ್ತ ವ್ಲಾಪಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಅಗತ್ನ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನಾರ್ಡಿಕ್ ರಾಷ್ಟಗಳ ನಾಯಕರ ಹೇಳಕೆ

ಇಂದು ಮಧ್ಡಾಹ್ನ ನಂತರ ಬ್ರಿಟನ್ ಪ್ರಧಾನಿ ತೆರೆಸಾ ಮೇ ಅವರನ್ನು ಭೇಟಿಯಾಗಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಾಪಾರ ಸೈಬರ್ ಭದ್ರತೆ ಆವಿಷ್ಣರ ಆರೋಗ್ಯ ಕ್ಷೇತ್ರ ಹಾಗೂ ತಂತ್ರಜ್ವಾನ ವಿಚಾರಗಳು ಪ್ರಮುಖ ಕಾರ್ಯಸೂಚಿ

ಅಮೆರಿಕಾ ಹಾಗೂ ಉತ್ತರ ಕೊರಿಯಾ ನಡುವೆ ನೇರ ಸಂಪರ್ಕವಿದೆ ಎಂಬುದನ್ನು ದ್ವಢಪಡಿಸಿದ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರಣಿ ರಾಜತಾಂತ್ರಿಕ ಕ್ರಮಗಳ ಮೂಲಕ ಕೊರಿಯನ್ ಯುದ್ದಗಳಿಗೆ ಅಂತ್ಯ ಹಾಡಲು ಮಾತುಕತೆಗೆ ಸಮ್ಮತಿ

ಶಾಕ್ವತ ಮತ್ತು ತಾತ್ಕಾಲಿಕ ಸದಸ್ಟರೊಂದಿಗೆ ವಿಸ್ತತವಾಗಿರುವ ಪರಿಷ್ಟತ ವಿಶ್ವಸಂಸ್ಟೆ ಭದ್ರತಾಮಂಡಳಿಯಲ್ಲಿ ಭಾರತದ ಶಾಶ್ವತ ಸದಸ್ಯತ್ವ ಸ್ಥಾನಕ್ಕೆ ನಾರ್ಡಿಕ್ ರಾಷ್ಟಗಳು ಬೆಂಬಲ ಸೂಚಿಸಿವೆ ಸ್ಟಾಕ್ಹೋಮ್ನ ಶೃಂಗಸಭೆ ನಂತರ ನಾರ್ಡಿಕ್ ದೇಶಗಳ ಜಂಟಿ ಹೇಳಿಕೆಯಲ್ಲಿ ಈ ವಿಷಯ ತಿಳಿಸಲಾಗಿದೆ ಪರಮಾಣು ಸರಬರಾಜುದಾರರ ಗುಂಪಿನ ಸದ್ಯಸ್ವತ್ವಕ್ಕೆ ಭಾರತದ ಅರ್ಜಿಯನ್ನು ಕೂಡ ಈ ದೇಶಗಳು ಸ್ವಾಗತಿಸಿವೆ ಎಲ್ಲವನ್ನೂ ಒಳಗೊಂಡ ಪ್ರಗತಿ ಮತ್ತು ಸುಸ್ಟಿರ ಅಭಿವೃದ್ದಿಗೆ ಮುಕ್ತ ವ್ಯಾಪಾರದ ಮಹತ್ವವನ್ನು ನಾರ್ಡಿಕ್ ದೇಶಗಳ ಪ್ರಧಾನಮಂತ್ರಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸ್ವೀಡನ್ ಡೆನ್ಕಾರ್ಕ್ ಇಂಗ್ಲೆಂಡ್ ಐಸ್ಲ್ಲಾಂಡ್ ಮತ್ತು ನಾರ್ವೆ ಪ್ರಧಾನಮಂತ್ರಿಗಳು ಸುಶ್ಹಿರ ಅಭಿವೃದ್ದಿ ಹಾಗೂ ಮುಕ್ತ ವ್ಯಾಪಾರ ವಲಯದಲ್ಲಿ ಗುರಿಗಳನ್ನು ಸಾಧಿಸಲು ಪ್ರಾಮುಖ್ಯತೆ ನೀಡುವುದು ಅವಶ್ಯಕವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಭಾರತದ ಮಹತ್ವಕಾಂಕ್ಷಿ ಯೋಜನೆಗಳಾದ ಮೇಕ್ ಇನ್ ಇಂಡಿಯಾ ಸ್ಲಾರ್ಟ್ ಅಪ್ ಇಂಡಿಯಾ ಡಿಜೆಟಲ್ ಇಂಡಿಯಾ ಮತ್ತು ಕ್ಷೇನ್ ಇಂಡಿಯಾ ಸೇರಿದಂತೆ ಇನೋವೇಷನ್ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ಸುಚ್ಚರ ಅಭಿವೃದ್ದಿಯನ್ನು ಹೊಂದುವ ಪ್ರಬಲವಾದ ಸ್ಟಾಕ್ಹೋಮ್ ಶೃಂಗಸಭೆಯಲ್ಲಿ ಭಾರತ ಒತ್ತು ನೀಡಲಿದೆ ಭಯೋತ್ವಾದನೆಯು ಅಂತಾರಾಷ್ಷೀಯ ಸಮುದಾಯಕ್ಕೆ ಪ್ರಮುಖ ಸವಾಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸ್ಪೀಡನ್ ಮತ್ತು ಡೆನ್ಕಾರ್ಕ್ನಲ್ಲಿ ವಾಸಿಸುತ್ತಿರುವ ಭಾರತೀಯ ಸಂಜಾತರನ್ನು ಉದ್ದೇಶಿಸಿ ಸ್ಪೀಡನ್ ಯುನಿವರ್ಸಿಟಿಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಿದರು ತಮ್ಮ ಮಾತೃ ದೇಶದೊಂದಿಗೆ ಭಾವನಾತ್ಮಕವಾಗಿ ಮಾತ್ರ ಸಂಬಂಧ ಹೊಂದದೆ ಅನ್ನೇಷಣೆಯ ಮೂಲಕವು ಸಂಪರ್ಕ ಹೊಂದುವಂತೆ ಕರೆ ನೀಡಿದರು

ನಾಳೆ ಅವರು ಕಾಮನ್ವೆಲ್ತ್ನಲ್ಲಿನ ಸರ್ಕಾರಿ ಪ್ರಮುಖರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಅವರೊಂದಿಗೆ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಸೈಬರ್ ಸುರಕ್ಷತೆ ಇನ್ನೋವೇಷನ್ ಆರೋಗ್ಟ ಸೇವೆ ತಂತ್ರಜ್ಞಾನ ವಿಚಾರಗಳು ಮಹತ್ವದ ಕಾರ್ಯಸೂಚಿಯಾಗಿರಲಿವೆ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಹೆಚ್ಚು ಗಮನ ನೀಡಲಿದ್ದು ಮೊದಲನೆಯದು ಲಿವಿಂಗ್ ಬ್ರಿಡ್ಜ್ ಹಾಗೂ ಎರಡನೆಯದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಭಾಗಿತ್ವ ಎಂಬುದಾಗಿದೆ ಮೂಲಗಳು ತಿಳಿಸಿವೆ ಲಿವಿಂಗ್ ಬ್ರಿಡ್ಜ್ ಪರಿಕಲ್ಪನೆಯ ಬಗ್ಗೆ ವಿವರಣೆ ನೀಡಿದ ವಿದೇಶಾಂಗ ವ್ಯವಹಾರಗಳ ಜಂಟ ಕಾರ್ಯದರ್ಶಿ ಕೆ ನಾಗರಾಜ್ ನಾಯ್ಯ ಈ ಪರಿಕಲ್ಪನೆಯಲ್ಲಿ ಶ್ರಧಾನಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಕೊಡುಗೆ ನೀಡಿದ ವಿಜ್ಞಾನಿಗಳು ಕಲಾವಿದರು ಹಾಗೂ ಚಿಂತಕರನ್ನು ಭೇಟಿಯಾಗಲಿದ್ದಾರೆ ಎಂದಿದ್ದಾರೆ ಮುಂದಿನ ಪೀಳಿಗೆಯನ್ನು ಸಂಬಂಧಗಳ ಮೂಲಕ ಸಂಪರ್ಕಿಸುವ ನಿಟ್ಟನಲ್ಲಿ ಶ್ರಯತ್ನಗಳು ನಡೆಯಲಿವೆ ಎಂದು ನಾಗರಾಜ್ ನಾಯ್ಡು ಹೇಳಿದ್ದಾರೆ ತಂತ್ರಜ್ಞಾನ ಪರಿಕಲ್ಪನೆಯಲ್ಲಿ ಭಾರತ ಹೊಸ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳುವಿಕೆ ಕುರಿತು ಎರಡು ರಾಷ್ಟಗಳ ನಡುವೆ ಸಂಬಂಧಗಳನ್ನು ನಿರೀಕ್ಷಿಸುತ್ತಿವೆ ಭಾರತ ಇಂಗ್ಲೆಂಡ್ ಟೆಕ್ನಾಲಜಿ ಅಲಯನ್ಸ್ ಕುರಿತಂತೆ ಎರಡು ರಾಷ್ಟಗಳ ಯುವ ಸಿಇಒಗಳು ಒಟ್ಟಾಗಿ ಘೋಷಣೆ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು ಇಂಡಿಯಾ ಯುಕೆ ಸಿಇಒ ಫೋರಂ ಉದ್ದೇಶಿಸಿ ಇಂದು ಭಾಷಣ ಮಾಡಲಿದ್ದಾರೆ ಹಾಗೂ ಇಂಗ್ಲೆಂಡ್ ರಾಣಿ ಎರಡನೇ ಎಲಿಜಬೆತ್ ಅವರನ್ನು ಭೇಟಿಯಾಗಲಿದ್ದಾರೆ

ಇತ್ತೀಚೆಗೆ ನಿಧನರಾದ ಕಮ್ಮೂನಿಸ್ಟ್ ಹಿರಿಯ ನಾಯಕರು ಹಾಗೂ ಮಾಜಿ ಪಾಲಿಟ್ ಬ್ಲೂರೋ ಸದಸ್ನರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಸಿಪಿಐಎಂ ಮಹಾಕಾರ್ಯದರ್ಶಿ ಎಸ್ ಸುಧಾಕರ್ ರೆಡ್ಡಿ ಹಾಗೂ ಎಡಪಕ್ಷಗಳ ಮುಖಂಡರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಉದ್ವಾಟನಾ ಸಂದೇಶವನ್ನು ನೀಡಲಿದ್ದಾರೆ ಪಕ್ಷದ ರಾಷ್ಷೀಯ ಮಹಾಕಾರ್ಯದರ್ಶಿ ಸೀತಾರಾಂ ಯಚೂರಿ ಉದ್ವಾಟನಾ ಭಾಷಣವನ್ನು ಮಾಡಲಿದ್ದಾರೆ

ವಾಣಿಜ್ಯ ಹಾಗೂ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿನ ಆಡಳಿತ ವಿಚಾರಗಳ ಬಗ್ಗೆಯೂ ಚರ್ಚೆ ಆಗುವ ಸಾಧ್ಯತೆಯಿದೆ ಸಂಸದೀಯ ಸ್ವಾಯಿ ಸಮಿತಿ ಹಿರಿಯ ಕಾಂಗ್ರೆಸ್ ನಾಯಕ ಎಂ ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ನಿನ್ನೆ ಹಣಕಾಸು ಸೇವೆಗಳ ಕಾರ್ಯದರ್ಶಿ ರಾಜೀವ್ ಕುಮಾರ್ ಅವರೊಂದಿಗೆ ಸಭೆ ನಡೆಸಿ ಬ್ವಾಂಕಿಂಗ್ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿತು ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯ ಖಸಾನಿ ಗ್ರಾಮದಲ್ಲಿ ಕಳೆದ ರಾತ್ರಿ ಭಾರಿ ಅಗ್ನಿ ದುರಂತವೊಂದು ಸಂಭವಿಸಿದ್ದು

ಸಾಂಪ್ರದಾಯಿಕ ಮರ ಕೆತ್ತನೆಯಲ್ಲಿ ತೊಡಗಿದ್ದ ಮನೆಯೊಂದರಲ್ಲಿ ಸಂಗ್ರಹಿಸಿದ್ದ ಮರದ ತುಂಡುಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿ ಇತರೆ ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ಹರಡಿ ಈ ಅವಗಢ ಸಂಭವಿಸಿದೆ

ಸಾಲ ನೀಡಿದ್ದ ಉದ್ದೇಶಕ್ಕೆ ಸಾಲದ ಮೊತ್ತ ಬಳಸಲಾಗಿಲ್ಲ ಎಂದು ಆರೋಪಿಸಿ ಪಂಜಾಬ್ ಮತ್ತು ಸಿಂಧ್ ಬ್ಲಾಂಕ್ ಸಲ್ಲಿಸಿದ ದೂರು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ ದೆಹಲಿ ಪಟಯಾಲಾ ಚಂಡೀಗಢ ಪಂಚಕುಲ ಸೇರಿದಂತೆ ಆರೋಪಿಗಳಿಗೆ ಸಂಬಂಧಿಸಿ ಏಳು ಸ್ವಳಗಳಲ್ಲಿನ ಕಚೇರಿ ಮತ್ತು ನಿವಾಸಗಳಲ್ಲಿ ಶೋಧ ಕಾರ್ಯ ನಡೆಸಿ ಕೆಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪೋಷನ್ ಅಭಿಯಾನದಡಿ ಭಾರತೀಯ ಪೋಷಕಾಂಶಗಳ ಸವಾಲು ಕುರಿತು ರಾಷ್ಷೀಯ ಮಂಡಳಿ ನವದೆಹಲಿಯಲ್ಲಿಂದು ತನ್ನ ಮೊದಲ ಸಭೆ ನಡೆಸಲಿದೆ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ಕುಮಾರ್ ಮುಖ್ಯಕಾರ್ದನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ವಿವಿಧ ಸಚಿವಾಲಯಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತೀಯ ಪೋಷಕಾಂಶಗಳ ಸವಾಲು ಕುರಿತಂತೆ ಸಭೆಯಲ್ಲಿ ಕಡ್ಡಾಯವಾಗಿ ಅಂತರ್ಮುಖಿ ಕಾರ್ಯಗಳನ್ನು ಒಳಗೊಂಡ ನೀತಿ ನಿರ್ದೇಶನಗಳನ್ನು ನೀಡಬೇಕೆಂದು ಆದೇಶಿಸಲಾಗಿದೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಚಿವಾಲಯಗಳು ಹಾಗೂ ಪೋಷಕಾಂಶ ಕುರಿತ ವಿಮರ್ಶಾ ಕಾರ್ಯಕ್ರಮಗಳ ನಡುವೆ ಇರುವ ಒಗ್ಗೂಡುವಿಕೆಯನ್ನು ಮೂರು ತಿಂಗಳಿಗೊಮ್ನೆ ಕಡ್ಡಾಯವಾಗಿ ಪರಾಮರ್ಶಿಸಬೇಕು ಎಂದು ಮಂಡಳಿ ಆದೇಶಿಸಿದೆ ಪ್ರಧಾನಮಂತ್ರಿಗಳಿಗೆ ಆರು ತಿಂಗಳಿಗೊಮ್ಮೆ ಈ ಕುರಿತಂತೆ ಮಂಡಳಿ ವರದಿ ನೀಡಲಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ರಾಜಸ್ತಾನದ ಝಂಝನುವಿನಲ್ಲಿ ಕಳೆದ ತಿಂಗಳು ಪೋಷಣ್ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಅಭಿಯಾನ ಗರ್ಭಿಣಿಯರು ತಾಯಂದಿರು ಮತ್ತು ಮಕ್ಕಳಿಗೆ ಸಮಗ್ರ ಪೋಷಕಾಂಶ ಒದಗಿಸುವ ಜೊತೆಗೆ ಸಮಗ್ರ ಅಭಿವೃದ್ದಿಯ ಗುರಿ ಹೊಂದಿದೆ

ಎರಡೂ ಹುಲಿಗಳು ಪರಸ್ಪರ ಕಾದಾಡಿ ಮೃತಪಟ್ಟರಬಹುದು ಎಂದು ಅರಣ್ಯಾಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ ಹುಲಿಗಳ ಸಾವಿನ ನಿಖರ ಕಾರಣ ತಿಳಿಯಲು ಇಂದು ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಿನ್ನೆ ಸವಾಯಿ ಮಾನ್ ಸಿಂಗ್ ಅರಣ್ಣಧಾಮದ ಆನ್ವಡ್ ಕೀ ಖಡ್ನಲ್ಲಿ ಈ ಎರಡೂ ಹುಲಿ ಮೃತಪಟ್ಲರುವುದು ಕಂಡು ಬಂದಿದೆ ಉತ್ತರ ಕೊರಿಯಾ ಹಾಗೂ ಅಮೆರಿಕ ನಡುವೆ ನೇರ ಸಂಪರ್ಕವಿದೆ ಎಂಬುದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೃಢಪಡಿಸಿದ್ದಾರೆ ಹಾಗೂ ಕೊರಿಯನ್ ಯುದ್ದಗಳ ಸರಣಿಯನ್ನು ಕೊನೆಗಾಣಿಸಲು ರಾಜತಾಂತ್ರಿಕ ಕ್ರಮಗಳ ಮೂಲಕ ಅಧಿಕೃತವಾಗಿ ಚರ್ಚೆ ನಡೆಸಲು ಡೊನಾಲ್ಡ್ ಟ್ರಂಪ್ ನಿನ್ನೆ ಸಮ್ಮತಿ ಸೂಚಿಸಿದ್ದಾರೆ ಪ್ರಮುಖ ದೆಳವಣಿಗೆಯಲ್ಲಿ ಮುಂಬರುವ ಸರಣಿ ಶ್ವಂಗಸಭೆಗಳಲ್ಲಿ ಈ ಮಹತ್ವದ ಕ್ರಮಗಳಗೆ ವೇದಿಕೆ ಒದ್ದವಾಗಲಿದೆ ವಿಶ್ವದ ಸಮಸ್ಥೆಗಳನ್ನು ಕೊರಿಯನ್ ಪರ್ಯಾಯ ದ್ವೀಪದ ವ್ಯಾಪ್ತಿಯೊಳಗೆ ಬಗೆ ಹರಿಸಲು ಇದೊಂದು ಮಹೋನ್ನತ ಅವಕಾಶ ಎಂದು ಟ್ರಂಪ್ ಹೇಳಿದ್ದಾರೆ ಜಪಾನ್ ಪ್ರಧಾನಮಂತ್ರಿ ಸಿಂಝು ಅದೆ ಅವರೊಂದಿಗೆ ಫ್ಲೋರಿಡ ರೆಸಾರ್ಟ್ನ ಪಾಮ್ ಬೀಚ್ನಲ್ಲಿ ಡೊನಾಲ್ಡ್ ಟ್ರಂಪ್ ಈ ವಿಚಾರ ತಿಳಿಸಿದ್ದು

ಬಿಹಾರ ಪರಿಯಾಣ ಜಾರ್ಖಂಡ್ ತ್ರಿಪುರಾ ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಲಗಳು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟ ವ್ಯವಸ್ಥೆಯಡಿ ಇ ವೇ ಬಿಲ್ ಜಾರಿಗೆ ತರಲು ನಿರ್ಧರಿಸಿವೆ